ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾದುನೋಡುವ ತಂತ್ರ ಅನುಸರಿಸಲಿದೆ ಎಂದು ಬಿಜೆಪಿ ರಾಜ್ಯಾದ್ಯಕ್ಷ ಬಿ

ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಪ್ರಕಿಕ್ರಿಯಿಸಿದ್ದಾರೆ ಮೈತ್ರಿ ಸರ್ಕಾರದಲ್ಲಿ ಅಸಮಾಧಾನ ಮೊದಲಿನಿಂದಲೂ ಇದ್ದು ಸಂಪುಟ ವಿಸ್ತರಣೆ ನಂತರ ಇದು ಉಲ್ಲಣಗೊಂಡಿದೆ ಬಿಜೆಪಿ ಮೈತ್ರಿ ಸರ್ಕಾರವನ್ನು ಪತನಗೊಳಿಸುವ ಯಾವುದೇ ಪ್ರಯತ್ಯ ಮಾಡುವುದಿಲ್ಲ ಅದು ತನ್ನಿಂದ ತಾನೇ ಪತನವಾಗಲಿದೆ ಎಂದರು ಕಳೆದ ಶನಿವಾರದಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಎಂಟು ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಹಲವು ಸಚಿವ ಆಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು ಇನ್ನು ಸಂಪುಟದಿಂದ ಕೈಬಿಡಲಾಗಿದ್ದ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಶಮನಗೊಳಿಸಲು ರಾಜ್ಯದ ಉಸ್ತುವಾರಿ ಹೊಣೆ ಹೊತ್ತಿರುವ ಕೆ

ವೇಣುಗೋಪಾಲ್ ಇಂದು ನಗರಕ್ಕೆ ಆಗಮಿಸಿ ಅತೃಪ್ತ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆಂದು ಪಕ್ಷದ ಮೂಲಗಳು ತಿಳಿಸಿವೆ ಈ ಮಧ್ವ ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಮಾತನಾಡಿ ಅಸಮಾಧಾನಗೊಂಡಿರುವ ರಮೇಶ್ ಜಾರಕಿಹೊಳ ಅವರೊಂದಿಗೆ ಮಾತುಕತೆ ನಡೆಸುವುದಾಗಿ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಸಂಪುಟ ವಿಸ್ತರಣೆಯ ನಂತರ ಕೆಲವು ಆಕಾಂಕ್ಷಿಗಳು ಶ್ರತಿಭಟನೆ ನಡೆಸುತ್ತಿದ್ದಾರೆ ಈ ಕುರಿತಂತೆ ಪಕ್ಷದ ವರಿಷ್ಠರು ಶಮನ ಕಾರ್ಯ ನಡೆಸಲಿದ್ದಾರೆಂದು ಉಪಮುಖ್ಚಮಂತ್ರಿ ಡಾ

ಪರಮೇಶ್ವರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ

ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಮುಖಂಡರ ಸಭೆ ಬೆಂಗಳೂರಿನ ಬಿಜೆಪಿ ಕಾರ್ಯಾಲಯದಲ್ಲಿ ಇಂದು ಆರಂಭವಾಯಿತು ಸಭೆಯಲ್ಲಿ ಕೇಂದ್ರ ರಾಸಾಯನಿಕ ರಸಗೊಬ್ಲರ ಹಾಗೂ ಸಾಂಖೀಕ ಅನುಷ್ಠಾನ ಖಾತೆ ಸಚಿವ ಡಿ

ಸದಾನಂದಗೌಡ ಸೇರಿದಂತೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಶಾಸಕರು ಉಪಸ್ಥಿತರಿದ್ದರು

ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ವಿವಾದಿತ ಎಲ್ಲ ಆಶ್ರಯದ ಮನೆಗಳನ್ನು ತಮ್ಮ ಸಚಿವಾಲಯದ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದು ನಿಯಮ ಉಲ್ಲಂಘನೆ ಕಂಡು ಬಂದಲ್ಲಿ ಬಾಗಿಲು ಮುಚ್ಚಿಸುತ್ತಿದ್ದಾರೆ ಎಂದು ವಿವರಿಸಿದ್ದಾರೆ ಪ್ರತಿ ರಾಜ್ಞದಲ್ಲೂ ಆಕ್ರಯದ ಮನೆಗಳು ಒಂದೇ ಆವರಣದಲ್ಲಿರುವಂತೆ ತಮ್ಮ ಸಚಿವಾಲಯ ಯೋಜನೆ ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ

ಪೇಸ್ಬುಕ್ನಲ್ಲಿ ಈ ಕುರಿತು ಸಂದೇಶ ನೀಡಿರುವ ಅವರು ಜನಸಾಮಾನ್ದರು ಬಳಕೆ ಮಾಡುವ ವಸ್ತುಗಳ ಮೇಲೆ ಯಾವುದೇ ಹೊರೆಹಾಕಿಲ್ಲ

ಅಟಲ್ ಬಿಹಾರಿ ವಾಜಪೇಯಿ ಅವರ ಗೌರವಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿಂದು ಅವರ ಸ್ಪರಣಾರ್ಥ ನಾಣ್ಣ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ನರೇಂದ್ರಮೋದಿ ಅಟಲ್ ಬಿಹಾರಿ ವಾಜಹೇಯ ಅವರು ಒಂದು ದಶಕಗಳಂದ ಸಾರ್ವಜನಿಕ ಜೀವನದಿಂದ ದೂರವಾಗಿದ್ದರು ಆದರೂ ಅವರು ನಮ್ನನಗಲಿದಾಗ ಅವರಿಗೆ ಜನತೆ ನೀಡಿದ ಗೌರವ ನಮನ ಅವರನ್ನು ಜನ ಎಷ್ಟು ಗೌರವಿಸುತ್ತಿದ್ದರು ಮತ್ತು ಪ್ರೀತಿಸುತ್ತಿದ್ದರು ಎಂಬುದನ್ನು ತೋರಿಸಿತು ಎಂದರು ವಾಜಪೇಯಿ ಅವರು ಮುತ್ಲದ್ದಿಯಾಗಿದ್ದರು ಮತ್ತು ಅವರನ್ನು ಸಮಾಜದ ಎಲ್ಲ ವರ್ಗದವರೂ ಗೌರವಿಸುತ್ತಿದ್ದರು ಉತ್ತಮ ವಾಗ್ಗಿಯಾಗಿ ವಾಜಪೇಯಿ ಅವರು ಸರಿಸಾಟಿಯಿಲ್ಲದವರಾಗಿದ್ದರು ಭಾರತ ಕಂಡ ಅಪ್ರತಿಮ ವಾಗ್ಗಿ ಅಜಾತಶತ್ರು ಎಂದು ಸ್ಪರಿಸಿದರು